ಲಾಕ್ಡೌನ್ನ ಕೆಲ ನಿಯಮಗಳನ್ನು ಕಳೆದ ಮಧ್ಯರಾತ್ರಿಯಿಂದ ಸಡಿಲಗೊಳಿಸಿ ರಾಜ್ಯ ಸರ್ಕಾರದ ಮಹತ್ವದ ಆದೇಶ ಪ್ರಕಟ

ವಾರ್ತೆಗಳ ವಿವರ ಕರ್ತವ್ಯದಲ್ಲಿ ಇರುವ ವೈದ್ಯರು ಆರೋಗ್ಯ ಕಾರ್ಯಕರ್ತರು ಹಾಗೂ ಇತರೆ ವೈದ್ಯಕೀಯ ಸಿಬ್ಬಂದಿ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸುವವರಿಗೆ ಕಠಿಣ ಶಿಕ್ಷೆಯಾಗುವಂತಾಗಲು ಕಾನೂನಿಗೆ ತಿದ್ದುಪಡಿ ತರುವ ನಿಟ್ಟನಲ್ಲಿ ಸುಗ್ರೀವಾಜ್ಜೆ ಹೊರಡಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ನಿನ್ನೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸಚಿವ ಸಂಪುಟ ಸಭೆಯ ನಂತರ ಮಾತನಾಡಿದ ಕೇಂದ್ರದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೊಸ ಕಾನೂನಿನಂತೆ ಹಲ್ಲೆ ನಡೆಸುವವರ ಮೇಲೆ ಜಾಮೀನು ರಹಿತ ಶ್ರಕರಣ ದಾಖಲಿಸಲಾಗುವುದು

ಪ್ರಕರಣದ ತನಿಖೆ ಒಂದು ತಿಂಗಳಲ್ಲಿ ಮುಗಿಯಲಿದ್ದು ಒಂದು ವರ್ಷದೊಳಗೆ ಇಡೀ ವಿಚಾರಣೆ ಮುಗಿಯಲಿದೆ

ವೈದ್ಯಕೀಯ ಸಿಬ್ಬಂದಿಯ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ

ಈ ನಿಟ್ಟನಲ್ಲಿ ಸುಗ್ರೀವಾಜ್ವೆಯು ಹೆಚ್ಚಿನ ಬಲ ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವಿಟ್ ಮಾಡಿದ್ದಾರೆ

ಕೃಷಿ ಉತ್ಪನ್ನ ಮಾರುಕಟ್ಲೆ ಮಂಡಿಗಳ ಚಟುವಟಿಕೆಗೆ ಅವಕಾಶ ಗೋ ಶಾಲೆಗಳ ಕಾರ್ಯಾರಂಭ ಸೇರಿದಂತೆ ಒಟ್ಲಾರೆಯಾಗಿ ಕೃಷಿಗೆ ಸಂಬಂಧಿಸಿದ ಚಟುವಟಕೆಗಳಿಗೆ ಅವಕಾತ ಕಲ್ಪಿಸಲಾಗಿದೆ ಲಾಕ್ಡೌನ್ ನಿಯಮ ಸಡಿಲಿಕೆ ಕಂಟೈನ್ಟೆಟ್ ವಲಯಗಳಿಗೆ ಅನ್ವಯವಾಗುವುದಿಲ್ಲ

ಎಲ್ಲ ಶಿಕ್ಷಣ ಸಂಸ್ಥೆಗಳು ತರಬೇತಿ ಸಂಸ್ಥೆಗಳು ಸಿನಿಮಾ ಮಂದಿರ ಮಾಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸೆ ಹೊಟೇಲುಗಳು ಮುಚ್ಚರುತ್ತವೆ

ರಾಜ್ಯದಲ್ಲಿ ಇಂದಿನಿಂದ ಹಸಿರು ವಲಯಗಳಗೆ ಮಾತ್ರ ಅನ್ವಯವಾಗುವಂತೆ ಲಾಕ್ ಡೌನ್ ನಿರ್ಬಂಧಗಳನ್ನು ಸಡಿಲಿಸಿ ಮಾರ್ಗಸೂಚಿ ಹೊರಡಿಸಿದ್ದರೂ ಎಲ್ಲರೂ ವ್ವಕ್ತಿಗತ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮನೆಯಲ್ಲೇ ಇರಬೇಕು ಈ ನಿಯಮ ಹಸಿರು ವಲಯವೂ ಸೇರಿದಂತೆ ಇತರೆ ವಲಯಕ್ಕೂ ಅನ್ವಯ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವುದೊಂದೇ ಮಾರ್ಗ ಇದಕ್ಕಾಗಿ ಎಲ್ಲರೂ ಸಹಕರಿಸಿ ಎಂದು ಹೇಳಿದ್ದಾರೆ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ವೈದ್ಯರು ಪೊಲೀಸರು ಪಾಗೂ ಆಶಾ ಕಾರ್ಯಕರ್ತರ ಮೇಲೆ ಪಲ್ಲೆ ಪ್ರಕರಣಗಳು ನಡೆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಪಲ್ಲೆ ಮಾಡಿದವರನ್ನು ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಜೈಲಿಗೆ ಹಾಕಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರು ಪ್ರೆಸ್ಕ್ಷಬ್ನಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೊರೋನಾ ತಪಾಸಣೆಗೆ ಹೋದವರ ಮೇಲೆ ಯಾರಾದರೂ ಪಲ್ಲೆಗೆ ಮುಂದಾದಲ್ಲಿ ಯಾವುದೇ ಮುಲಾಜಿಲ್ಲದೆ ತ್ರಮ ಕ್ಸೆಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು

ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡೀಯೊ ಸಂವಾದ ನಡೆಸಿ ಮಾತನಾಡಿದ ಅವರು ಕೆಲವರು ಆರೋಗ್ಯ ಸಮಸ್ಥೆ ಗಂಭೀರವಾದ ಮೇಲೆ ಆಸ್ತತ್ರೆಗೆ ಬರುತ್ತಿದ್ದಾರೆ ಆದ್ದರಿಂದ ಆಶಾ ಕಾರ್ಯಕರ್ತೆಯರು ನಿಗಾವಹಿಸಿ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆರೋಗ್ಡ ಸಮಸ್ಕೆ ಇದ್ದರೆ ಅವರ ಮೊಬೈಲ್ ನಂಬರ್ ಪಡೆದು ಪ್ರತಿದಿನ ಘೋನ್ ಮಾಡಿ ಆರೋಗ್ಡ ವಿಚಾರಿಸಬೇಕು ಎಂದು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಪ್ರತಿ ವಿಷಯ ಬೋಧನೆಯ ಕೊನೆಯಲ್ಲಿ ವಿಶೇಷವಾಗಿ ತಯಾರಿಸಲಾಗಿರುವ ಮಾದರಿ ಪ್ರತ್ನೆ ಪ್ರತಿಕೆಗಳನ್ನು ಉತ್ತರಿಸುವ ವಿಧಾನವನ್ನು ಹೇಳಿಕೊಡಲಾಗುತ್ತದೆ ಎಂದು ಸಚಿವ ಎಸ್ ಸುರೇಶ್ಕುಮಾರ್ ತಮ್ಮ ಫೇಸ್ಬುಕ್ ಪುಟದಲ್ಲಿ ತಿಳಿಸಿದ್ದಾರೆ

ಮುಂದಿನ ದಾರಿಯ ಬಗ್ಗೆ ಅವಲೋಕಿಸಲಿದ್ದಾರೆ ರಾಷ್ಟೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ದೇಶಾದ್ಯಂತ ಇರುವ ಗ್ರಾಮ್ ಪಂಚಾಯತ್ ಮುಖ್ಯಸ್ಥರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ

ಈ ಕೋವಿಡ್ ಅವಧಿ ಮುಕ್ತಾಯಗೊಂಡ ನಂತರ ಸಂಬಂಧಪಟ್ಟ ಫಲಾನುಭವಿ ರೈತರು ಅಗತ್ಯ ದಾಖಲಾತಿಗಳನ್ನು ಒದಗಿಸಿದ್ದಲ್ಲಿ ಅವರ ಸಾಲವನ್ನು ಮನ್ನಾ ಮಾಡಲಾಗುವುದು ಎಂದು ಹೇಳಿದರು ಮಂಗನ ಕಾಯಿಲೆ ರೋಗದ ವೈರಾಣುಗಳ ಮೂಲ ಅಕರ ಪ್ರಾಣಿಗಳು ಹಾಗೂ ಪ್ರಸರಣಾ ವಿಧಾನಗಳ ಕುರಿತು ಇಂದಿಗೂ ಮಾಹಿತಿ ಕಡಿಮೆಯಿದೆ ಆದ್ದರಿಂದ ಸೋಂಕು ಶಾಸ್ತ ರೋಗನಿಧಾನ ಶಾಸ್ತ ಹಾಗೂ ಪರಿಸರ ಶಾಸ್ತ ತಜ್ಞರುಗಳ ಮೂಲಕ ವಿಸ್ತತವಾದ ಅಧ್ವಯನ ಕೈಗೊಳ್ಳುವ ಅಗತ್ತವಿದೆ ಹೀಗಾಗಿ ರೋಗಪೀಡಿತ ಪ್ರದೇಶಗಳ ಕಾಡು ಹಾಗೂ ಸಾಕು ಪ್ರಾಣಿಗಳ ದೇಹ ದ್ರವ್ಯಗಳ ನಮೂನೆಗಳನ್ನು ಪರೀಕ್ಷಿಸಬೇಕಿದೆ ಎಂದು ಜೀವವೈವಿಧ್ಯ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರಾ ಹೇಳಿದ್ದಾರೆ ಮಂಗನ ಕಾಯಿಲೆ ಕುರಿತ ಸಂಶೋಧನೆ ಹಾಗೂ ತಜ್ಜರ ಸ್ಥಳ ಭೇಟಿ ಕುರಿತು ವಿಶೇಷ ಮನವಿಯ ಶಿಫಾರಸ್ಸನ್ನು ಬೆಂಗಳೂರಿನ ಗೃಹ ಕಛೇರಿ ಕೃಷ್ಣದಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಿ

ಆರೋಗ್ಯ ಇಲಾಖೆ ಕಾರ್ಯದರ್ತಿ ಜಾವೇದ್ ಅಕ್ತರ್ ಮಾತನಾಡಿ ಸಾಗರ ತೀರ್ಥಪಳ್ಳಿ ಸಿದ್ದಾಪುರ ತಾಲ್ಡೂಕುಗಳ ಮಂಗನಕಾಯಿಲೆ ಪೀಡಿತ ಪ್ರದೇಶದ ಕಾಡುಗಳಿಗೆ ತಜ್ಜರ ತಂಡ ಭೇಟಿ ನೀಡಿ ವಸ್ಥಜೀವಿಗಳ ದೇಹ ದ್ರವ್ಯಗಳ ನಮೂನೆ ಸಂಗ್ರಹಿಸಿ ಕಾರ್ಯಪ್ರವೃತ್ತರಾಗಲು ಆರೋಗ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಲು ಮುಂದಾಗಲಿದೆ ಎಂದು ಹೇಳಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವೈದ್ಯಕೀಯ ಸಿಬ್ಲಂದಿಯ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಿ ಲಾಕ್ಡೌನ್ನ ಕೆಲ ನಿಯಮಗಳನ್ನು ಕಳೆದ ಮಧ್ಯರಾತ್ರಿಯಿಂದ ಸಡಿಲಗೊಳಿಸಿ ರಾಜ್ಯ ಸರ್ಕಾರದ ಮಹತ್ವದ ಆದೇಶ ಪ್ರಕಟ ವಿ ವೈದ್ಯರು ಪೊಲೀಸರು ಹಾಗೂ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ದ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು